ಪ್ರವಾಹದಿಂದ ನಲುಗಿರುವ ಕೇರಳದಲ್ಲಿ ಈವರೆಗೆ ಸಾಂಕ್ರಾಮಿಕ ರೋಗಗಳ ವರದಿಯಾಗಿಲ್ಲ ದೈನಂದಿನ ಆಧಾರದಲ್ಲಿ ಪರಿಸ್ಥಿತಿಯ ಮೇಲೆ ನಿಗಾ ಇಡಲಾಗಿದೆ ಕೇಂದ್ರ ಆರೋಗ್ಲ ಸಚಿವ ಜೆ

ಉಡಾನ್ ಕಾರ್ಯಕ್ರಮದಡಿ ಕೈಗೆಟಕುವ ದರಕ್ಕೆ ಅಂತಾರಾಷ್ಟೀಯ ವೈಮಾನಿಕ ಸೇವೆ ಒದಗಿಸುವ ಕರಡು ಯೋಜನೆ ಕೇಂದ್ರದಿಂದ ಅನಾವರಣ

ಯುಜಿಸಿ ಎನ್ಇಟಿ ಜೆಇಇ ಮುಖ್ಯ ಪರೀಕ್ಷೆ ನೀಟ್ ಯುಜಿ ಸೇರಿದಂತೆ ವಿವಿಧ ಸ್ಪರ್ಧಾತ್ಪಕ ಪರೀಕ್ಷೆಗಳ ತಾತಾಲಿಕ ವೇಳಾಪಟ್ಟ ಪ್ರಕಟಿಸಿದ ರಾಷ್ಷೀಯ ಪರೀಕ್ಷಾ ಸಂಸ್ಥೆ

ಹೆಡ್ ಇತ್ತೀಚಿಗೆ ನಿಧನರಾದ ಮಾಜಿ ಪ್ರಧಾನಿ ಅಟಲ್ ಬಿಹಾರ ವಾಜಪೇಯಿ ಅವರ ಮೃತದೇಹದ ಚಿತಾಭಸ್ನ ಇರುವ ಅನ್ನಿ ಕಳಸವನ್ನು ದೆಹಲಿಯಲ್ಲಿಂದು ಪ್ರಧಾನಿ ನರೇಂದ್ರ ಮೋದಿ ಹಾಗೂ ಬಿಜೆಪಿ ರಾಷ್ಷೀಯ ಅಧ್ಯಕ್ಷ ಅಮಿತ್ ಶಾ ಅವರು ರಾಜ್ಞ ಫಟಕಗಳ ಪಕ್ಷದ ಅಧ್ಯಕ್ಷರಿಗೆ ಹಸ್ತಾಂತರಿಸಲಿದ್ದಾರೆ ವಿವಿಧ ರಾಜ್ಯಗಳ ಬಿಜೆಪಿ ರಾಜ್ಯಘಟಕಗಳ ಅಧ್ಯಕ್ಷರು ಅಸ್ತಿ ಕಳಶವನ್ನು ಆಯಾ ರಾಜ್ಯದ ರಾಜಧಾನಿ ನಗರದಿಂದ ಎಲ್ಲಾ ಜಿಲ್ಲಾ ಕೇಂದ್ರಗಳಿಗೆ ಯಾತ್ರೆ ಮೂಲಕ ಕೊಂಡೊಯ್ದು ಕೊನೆಗೆ ನದಿಗಳಲ್ಲಿ ವಿಸರ್ಜಿಸಲಿದ್ದಾರೆ ದೇಶಾದ್ಯಂತ ಅಪಾರ ಸಂಬ್ಲೆಯ ಬಿಜೆಪಿ ಕಾರ್ಯಕರ್ತರು ಮತ್ತು ಪದಾಧಿಕಾರಿಗಳು ದಿವಂಗತ ನಾಯಕನಿಗೆ ಅಂತಿಮ ನಮನ ಸಲ್ಲಿಸಲು ಬಯಸಿದ್ದರಿಂದ ಎಲ್ಲಾ ರಾಜ್ಯಗಳಲ್ಲಿ ಅಸ್ಟಿ ಕಳಶ ಯಾತ್ರೆ ಹಮ್ಮಿಕೊಳ್ಳಲು ನಿರ್ಧರಿಸಲಾಗಿದೆ ರಾಜ್ಯ ರಾಜಧಾನಿಯಿಂದ ಮೆರವಣಿಗೆ ಆರಂಭವಾಗಿ ಎಲ್ಲಾ ಜಿಲ್ಲಾ ಕೇಂದ್ರಗಳನ್ನು ತಲುಪಲಿದೆ ಎಂದು ಬಿಜೆಪಿ ತಿಳಿಸಿದೆ ಹೆಡ್ ಪ್ರವಾಹ ಮತ್ತು ಭೂ ಕುಸಿತದಿಂದ ಸಂಪೂರ್ಣ ನಲುಗಿರುವ ಕೇರಳ ರಾಜ್ಲದಲ್ಲಿ ಈವರೆಗೆ ಯಾವುದೇ ಸಾಂಕ್ರಾಮಿಕ ರೋಗಗಳ ವರದಿಯಾಗಿಲ್ಲ ದೈನಂದಿನ ಆಧಾರದಲ್ಲಿ ಅಲ್ಲಿನ ಆರೋಗ್ಯ ಪರಿಸ್ಥಿತಿಯ ಮೇಲೆ ನಿಗಾ ವಹಿಸಲಾಗಿದೆ ಎಂದು ಕೇಂದ್ರ ಆರೋಗ್ಡ ಸಚಿವ ಜೆ

ನಡ್ಡಾ ತಿಳಿಸಿದ್ದಾರೆ ಕೇರಳದಲ್ಲಿ ಕಾರ್ಯತಂತ್ರ ಆರೋಗ್ಯ ಕಾರ್ಯಾಚರಣೆ ಕೇಂದ್ರ ಸ್ವಾಪಿಸಲಾಗಿದ್ದು ಅದು ನಿತ್ತವೂ ಸ್ಕ್ರಿಯವಾಗಿದೆ ಅಲ್ಲದೇ ಕೇರಳದ ಆರೋಗ್ಯ ಸಚಿವರೊಂದಿಗೆ ನಿರಂತರ ಸಂಪರ್ಕ ಸಾಧಿಸಲಾಗಿದೆ ಎಂದು ಅವರು ತಿಳಿಸಿದ್ದಾರೆ ದೆಹಲಿಯಲ್ಲಿ ನಿನೈ ನಡ್ಗಾ ಅವರು ಉನ್ನತ ಮಟ್ಟದ ಸಭೆ ನಡೆಸಿ ಕೇರಳ ರಾಜ್ಯದ ಪರಿಹಾರ ಕಾರ್ಯಾಚರಣೆಯ ಪರಾಮರ್ಶೆ ನಡೆಸಿದರು

ಹೆಡ್ ದೇಶದ ಜನ ಸಾಮಾನ್ಗರಿಗೆ ಕ್ಲೆಗೆಟಕುವ ದರದಲ್ಲಿ ವ್ಲೆಮಾನಿಕ ಸೇವೆ ಒದಗಿಸುವ ಉಡಾನ್ ಕಾರ್ಯಕ್ರಮವನ್ನು ಅಂತಾರಾಷ್ಷೀಯ ಸಂಚಾರಕ್ಕೂ ವಿಸ್ತರಿಸುವ ಕರಡು ಯೋಜನೆಯೊಂದನ್ನು ಕೇಂದ್ರ ಸರ್ಕಾರ ಅನಾವರಣಗೊಳಿಸಿದೆ ಈ ಉದ್ದೇಶಿತ ಯೋಜನೆಗೆ ರಾಜ್ಯ ಸರ್ಕಾರಗಳು ಅಂತಾರಾಷ್ಷೀಯ ವೈಮಾನಿಕ ಮಾರ್ಗಗಳನ್ನು ಗುರುತಿಸಲಿವೆ

ಈ ಕರಡು ಯೋಜನೆಯು ರಾಜ್ಯಗಳಲ್ಲಿ ಅಂತಾರಾಷ್ಷೀಯ ಮಾರ್ಗಗಳಲ್ಲಿ ವೈಮಾನಿಕ ಕಾರ್ಯಾಚರಣೆಗೆ ಅನುವು ಕಲ್ಲಿಸಲಿದೆ ಕೇಂದ್ರ ಸರ್ಕಾರ ಇದಕ್ಕೆ ಎಲ್ಲಾ ಅಗತ್ಯ ಬೆಂಬಲ ಒದಗಿಸಲಿದೆ ಅಲ್ಲದೇ ಸಬ್ಲಿಡಿ ಬೆಂಬಲವನ್ನು ಸಹ ನೀಡಲಿದೆ

ನೆರವು ಘೋಷಿಸಿದ್ದರು

ಸಂಪುಟ ಕಾರ್ಲದರ್ಶಿ ಪಿ

ಸಿನ್ಹಾ ಅವರು ಸಮಿತಿಯ ಅಧ್ಯಕ್ಷತೆ ವಹಿಸಿದ್ದರು ಅಲ್ಲದೆ ಕೇರಳದ ಮುಖ್ಯ ಕಾರ್ಲದರ್ಶಿ ಅವರು ವೀಡಿಯೊ ಕಾನ್ಸರೆನ್ಸ್ ಮೂಲಕ ಸಭೆಗೆ ಮಾಹಿತಿ ಒದಗಿಸಿದರು ಕೇರಳ ರಾಜ್ಯ ಪ್ರವಾಹ ಪರಿಸ್ಥಿತಿಯಿಂದ ಈಗ ಕೊಂಚ ಸುಧಾರಣೆ ಕಾಣುತ್ತಿದೆ ಹೊರವಲಯದ ದೂರದ ಗ್ರಾಮಗಳು ಜಲಾವೃತವಾಗಿವೆ ಎಂದು ವಿವರ ನೀಡಿದರು

ಕೇಂದ್ರ ಆಹಾರ ಮತ್ತು ನಾಗರಿಕ ಪೂರೈಕೆ ಸಚಿವ ರಾಮವಿಲಾಸ್ ಪಾಸ್ವಾನ್ ಅವರು ದೆಹಲಿಯಲ್ಲಿ ನಿನ್ನೆ ಮಾಧ್ಯಮಗಳಿಗೆ ಈ ವಿವರ ಒದಗಿಸಿದರು

ಕುಮಾರಸ್ವಾಮಿ ಒತ್ತಾಯಿಸಿದ್ದಾರೆ

ಈ ಮಧ್ಯೆ ಮಳೆ ಹಾಗೂ ಪ್ರವಾಹದಿಂದ ತೀವ್ರ ಸಂಕಷ್ಟಕ್ಕೊಳಗಾಗಿರುವ ಕೊಡಗಿನ ಜನರಿಗೆ ತೀಪ್ರದಲ್ಲಿಯೇ ಪರಿಹಾರ ಪ್ವಾಕೇಜ್ ಘೋಷಿಸುವಂತೆ ಪ್ರಧಾನಮಂತ್ರಿ ನರೇಂದ್ರಮೋದಿ ಅವರಲ್ಲಿ ಮನವಿ ಮಾಡುವುದಾಗಿ ಕೇಂದ್ರ ಸಂಸದೀಯ ವ್ಯವಹಾರ ಮತ್ತು ರಾಸಾಯನಿಕ ಹಾಗೂ ರಸಗೊಬ್ಲರ ಸಚಿವ ಅನಂತ್ ಕುಮಾರ್ ತಿಳಿಸಿದ್ದಾರೆ

ಬಿಜೆಪಿ ರಾಜ್ಯಾಧ್ಯಕ್ಷ ಬಿ ಎಸ್ ಯಡಿಯೂರಪ್ಪ ನಿನ್ನೆ ಬೆಂಗಳೂರಿನಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿ ಪ್ರಧಾನಮಂತ್ರಿ ನರೇಂದ್ರಮೋದಿ ಅವರನ್ನು ಇಂದು ಭೇಟಿಯಾಗಿ ಭೂ ಕುಸಿತ ಹಾಗೂ ಪ್ರವಾಹದಿಂದ ಸಂಕಪ್ಪಕೊಳಗಾಗಿದ್ದ ಕೊಡಗು ಜಿಲ್ಲೆಯ ದಾರುಣ ಪರಿಸ್ಟಿತಿ ಬಗ್ಗೆ ವಿವರಿಸುವುದಾಗಿ ತಿಳಿಸಿದ್ದಾರೆ ಸಾಧ್ಯವಾದರೆ ಖುದ್ದಾಗಿ ಕೊಡಗಿನ ಪರಿಸ್ಥಿತಿಯ ಬಗ್ಗೆ ವೈಮಾನಿಕ ಸರ್ವೆಕ್ಷಣೆ ನಡೆಸುವಂತೆ ಪ್ರಧಾನಮಂತ್ರಿ ಅವರನ್ನು ಮನವಿ ಮಾಡುವುದಾಗಿ ಅವರು ತಿಳಿಸಿದರು

ಹೆಡ್ ರಾಷ್ಟೀಯ ಪರೀಕ್ಷಾ ಸಂಸ್ಥೆ ಎನ್ಟಎ ನಾನಾ ಸ್ಪರ್ಧಾತ್ಮಕ ಪರೀಕ್ಷೆಗಳ ತಾತ್ಕಾಲಿಕ ಪರೀಕ್ಷಾ ವೇಳಾಪಟ್ಟಿ ಮತ್ತು ನೋಂದಣಿ ದಿನಾಂಕಗಳನ್ನು ಪ್ರಕಟಿಸಿದೆ ಯುಜಿಸಿ ಎನ್ಇಟಿ ಜೆಇಇ ಮುಖ್ಯ ಪರೀಕ್ಷೆ ರಾಷ್ಟೀಯ ಅರ್ಹತಾ ಪ್ರವೇಶ ಪರೀಕ್ಷೆ ನೀಟ್ ಯುಜಿ ಸಾಮಾನ್ಯ ನಿರ್ವಹಣಾ ಪ್ರವೇಶ ಪರೀಕ್ಷೆ ಸಿ ಮ್ಯಾಟ್ ಮತ್ತು ಜಿ ಪ್ಯಾಟ್ ಪರೀಕ್ಷೆಗಳ ತಾತ್ಕಾಲಿಕ ವೇಳಾಪಟ್ಟಿ ಪ್ರಕಟಿಸಿದೆ

ನೀಟ್ ಯುಜಿ ಪರೀಕ್ಷೆಯು ಮುಂದಿನ ವರ್ಷದ ಫೆಬ್ರವರಿ ಮತ್ತು ಮೇ ತಿಂಗಳಲ್ಲಿ ಜರುಗಲಿದೆ

ಹೆಡ್ ತ್ಯಾಗ ಮತ್ತು ಬಲಿದಾನದ ಸಂಕೇತವಾಗಿರುವ ಈದ್ ಉಲ್ ಅಜ್ ಾ ಹಬ್ಬವನ್ನು ದೇಶಾದ್ಯಂತ ಇಂದು ಧಾರ್ಮಿಕ ಶ್ರದ್ಧಾಭಕ್ತಿಯಿಂದ ಆಚರಿಸಲಾಗುತ್ತಿದೆ ಮುಸ್ಲಿಂ ಬಾಂಧವರು ಈದ್ಗಾ ಮೈದಾನ ಮತ್ತು ಮಸೀದಿಗಳಲ್ಲಿ ಸಾಮೂಹಿಕ ಪ್ರಾರ್ಥನೆಯಲ್ಲಿ ತೊಡಗುವ ಮೂಲಕ ಪರಸ್ವರ ಶುಭಾಷಯ ವಿನಿಮಯ ಮಾಡಿಕೊಳ್ಳುತ್ತಿದ್ದಾರೆ ದೆಹಲಿಯ ಜಮಾ ಮಸೀದಿ ಪಥೇಪುರಿ ಮಸೀದಿ ಶಾಹೀ ಈದ್ಗಾ ಸೇರಿದಂತೆ ನಾನಾ ಕಡೆ ಸಾಮೂಹಿಕ ಪ್ರಾರ್ಥನೆಗಳು ಜರುಗುತ್ತಿವೆ

ಾ ಪ್ರಯುಕ್ತ ರಾಷ್ಷಪತಿ ರಾಮ್ನಾಥ್ ಕೋವಿಂದ್ ರಾಷ್ಷದ ಜನತೆಗೆ ಶುಭ ಹಾರ್ೈಸಿದ್ದಾರೆ ದೇಶ ವಿದೇಶಗಳಲ್ಲಿರುವ ಮುಸ್ಲಿಂ ಬಾಂಧವರಿಗೆ ಹಬ್ಬದ ಪ್ರಯುಕ್ತ ಶುಭಾಶಯ ಕೋರಿದ್ದಾರೆ ಈ ವಿಶೇಷ ದಿನ ತ್ವಾಗ ಬಲಿದಾನದ ಸಂಕೇತವಾಗಿದೆ ಎಂದು ಹೇಳರುವ ರಾಷ್ಷಪತಿ ಸಮಾಜದಲ್ಲಿ ಏಕತೆ ಮತ್ತು ಬ್ರಾತೃತ್ವಕ್ಕಾಗಿ ಒಟ್ಟಾಗಿ ಶ್ರಮಿಸೋಣ ಎಂದು ಕರೆ ನೀಡಿದ್ದಾರೆ ಬಿಹಾರ ರಾಜ್ಜಪಾಲ ಸತ್ಯಪಾಲ್ ಮಲ್ಲಿಕ್ ಅವರು ಜಮ್ಮ ಕಾಶ್ಮೀರದ ನೂತನ ರಾಜ್ಯಪಾಲರಾಗಿ ನೇಮಕವಾಗಿದ್ದಾರೆ ಬಿಹಾರದ ನೂತನ ರಾಜ್ಯಪಾಲರಾಗಿ ಬಿಜೆಪಿ ಹಿರಿಯ ನಾಯಕ ಲಾಲ್ ಜಿ ಟಂಡನ್ ಅವರನ್ನು ನೇಮಿಸಲಾಗಿದೆ ಹರಿಯಾಣಕ್ಕೆ ಸತ್ತದೇವ್ ನಾರಾಯಣ್ ಆರ್ಯ ತ್ರಿಪುರಕ್ಕೆ ಕಾಪ್ಷನ್ ಸಿಂಗ್ ಸೋಲಂಕಿ ಉತ್ತರಾಖಂಡಕ್ಕೆ ಬೇಬಿ ರಾಣಿ ಮೌರ್ಯ ಹೊಸ ರಾಜ್ಯಪಾಲರಾಗಿ ನೇಮಕವಾಗಿದ್ದಾರೆ ಮೇಫಾಲಯ ರಾಜ್ಯಪಾಲರಾಗಿದ್ದ ಗಂಗಾ ಪ್ರಸಾದ್ ಅವರನ್ನು ಸಿಕ್ಕೀಂನ ನೂತನ ರಾಜ್ಯಪಾಲರನ್ನಾಗಿ ನೇಮಿಸಲಾಗಿದೆ ಮೇಘಾಲಯಕ್ಕೆ ತ್ರಿಪುರಾ ರಾಜ್ಯಪಾಲರಾಗಿದ್ದ ತಥಾಘಟ ರಾಯ್ ಅವರನ್ನು ಬದಲಿಸಲಾಗಿದೆ ಈ ಎಲ್ಲಾ ನೇಮಕಗಳಿಗೆ ರಾಷ್ಟಪತಿ ರಾಮನಾಥ್ ಕೋವಿಂದ್ ಅನುಮೋದನೆ ನೀಡಿದ್ದಾರೆ

ಟೆನಿಸ್ ಪಂದ್ಯದಲ್ಲಿ ರೋಹನ್ ಬೋಪಣ್ಣ ಮತ್ತು ದಿವಿಜ್ ಶರಣ್ ಅವರು ಇಂದು ಕ್ವಾರ್ಟರ್ ಫೈನಲ್ಲ್ ಆಡಲಿದ್ದಾರೆ ಈಜು ಸ್ಪರ್ಧೆಯಲ್ಲಿ ಅವಿನಾಶ್ ಮಣಿ ಮತ್ತು ಸಾಜನ್ ಪ್ರಕಾಶ್ ಅವರು ನೂರು ಮೀಟರ್ ಬಟರ್ ಫೈ ವಿಭಾಗದಲ್ಲಿ ಸೆಣಸಲಿದ್ದಾರೆ